ಪರಮೇಶ್ವರ್ ರಾಜ್ಯ ಸರ್ಕಾರಿ ನೌಕರರ ಕೆಲಸದ ಅವಧಿ ವಿಷಯದಲ್ಲಿ ಯಾವುದೇ ಒತ್ತಡವಿಲ್ಲಾ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿಶ್ವಸಂಸ್ವೆಯ ಚಾಂಫಿಯನ್ಸ್ ಆಫ್ ದಿ ಅರ್ಥ್ ಪ್ರಶಸ್ತಿ ಪ್ರದಾನ ಸರ್ವೋಚ್ಟ ನ್ನಾಯಾಲಯದ ಮುಖ್ಯ ನ್ನಾಯಾಧೀಶರಾಗಿ ರಂಜನ್ ಗೊಗೋಯ್ ಅಧಿಕಾರ ಸ್ವೀಕಾರ

ಒಡಂಬಡಿಕೆ ಸಮಾರಂಭದಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಪಾಗೂ ಗ್ಬಹಖಾತೆ ಸಚಿವ ಡಾ

ಪರಮೇಶ್ವರ್ ಮೊಲೀಸ್ ಇಲಾಖೆಗೆ ನೆರವು ನೀಡಿದ ಇನ್ನೋಸಿಸ್ ಪ್ರತಿಷ್ಠಾನದ ಮುಖ್ಯಸ್ವೆ ಸುಧಾಮೂರ್ತಿ ಅವರಿಗೆ ಅಭಿನಂದಿಸಿದರು ಈ ಹಿಂದೆ ಇನ್ವೋಸಿಸ್ ಸಂಸ್ಥೆಯು ಪೊಲೀಸ್ ಸ್ವೇಷನ್ಗಳ ನಿರ್ಮಾಣಕ್ಕೂ ಸಹಾಯ ಪಸ್ತ ನೀಡಿತ್ತು ಎಂದು ಸ್ಪರಿಸಿದರು

ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾನವ ಸಂಪನ್ಮೂಲವನ್ನೂ ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವ ಹಾಗೂ ಅವರ ಕಾರ್ಯ ದಕ್ಷಕೆ ಹೆಚ್ಚಿಸುವ ನಿಟ್ಟಿನಲ್ಲಿ ತಮ್ಮದು ಈ ಅಭಿಪ್ರಾಯ ಎಂದು ಪೇಳಿದರು ಸರ್ಕಾರಿ ನೌಕರರ ಸೇವೆಯ ಅವಧಿಯನ್ನು ಕಡಿಮೆಗೊಳಿಸುವಂತೆ ಶಿಫಾರಸ್ಲು ಮಾಡಿಲ್ಲ

ಜಯಂತಿಗಳಿಗೆ ನೀಡುವ ರಜೆಗಳನ್ನು ಮಿತಿಗೊಳಿಸುವಂತೆ ಹೇಳಲಾಗಿದೆ ಇದರಿಂದ ಕೆಲಸದ ಗುಣಮಟ್ಟ ಹೆಚ್ಚಳವಾಗಲು ಸಹಕಾರಿಯಾಗಲಿದೆ ಎಂದು ಪ್ರಿಯಾಂಕ್ ಖರ್ಗೆ ತಿಳಿಸಿದರು

ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಸಚಿವ

ರಾ ಮಹೇಶ್ ಶಾಸಕ ರಾಮದಾಸ್ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್

ಆಹ್ವಾನ ಸ್ವೀಕರಿಸಿ ಮಾತನಾಡಿದ ಸುಧಾ ಮೂರ್ತಿ ಮೈಸೂರು ದಸರಾ ನಮ್ಮ ನಾಡಿನ ಪ್ರತೀಕವಾಗಿದೆ

ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಆಂಟೊನಿಯೊ ಗುಟೆರಸ್ ಅವರು ದೆಪಲಿಯ ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು

ಭಾರತೀಯರ ಪರವಾಗಿ ಈ ಮರಸ್ಕಾರ ಪಡೆದಿರುವುದಕ್ಕೆ ತಮಗೆ ಹೆಮ್ಮೆ ಎನಿಸಿದ್ದು ವಿಶಸಂಸ್ವೆಯ ಈ ಪ್ರಶಸ್ತಿ ಭಾರತಕ್ಕೆ ಸಂದ ಗೌರವವಾಗಿದೆ ಎಂದರು

ಸುಶ್ಧಿರ ಅಭಿವೃದ್ಧಿ ಮತ್ತು ಪವಾಮಾನ ಬದಲಾವಣೆ ಕ್ಷೇತ್ರದಲ್ಲಿ ಸಲ್ಲಿಸಿದ ನಾಯಕತ್ವ ಮತ್ತು ಮಪತ್ತರ ಕೊಡುಗೆ ಪರಿಗಣಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿ ನೀಡಲಾಗಿದೆ

ಕುಮಾರಸ್ವಾಮಿ ಅವರಿಂದು ಬಿಡದಿಯಲ್ಲಿ ಚನ್ನಪಟ್ಟಣ ಹಾಗೂ ರಾಮನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಡಿಎಸ್ ಪಕ್ಷದ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದರು ಸಭೆ ಆರಂಭಕ್ಕೂ ಮುನ್ನಾ ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಅಭಿವೃದ್ದಿ ಕಾರ್ಯಗಳು ಪಾಗೂ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ವಂದಿಸುವ ನಿಟ್ಟನಲ್ಲಿ ಬೆಳಗ್ಗೆ ಚನ್ನಪಟ್ಟಣದ ಕಾರ್ಯಕರ್ತರು ಹಾಗೂ ಮಧ್ವಾಪ್ನ ರಾಮನಗರದ ಕಾರ್ಯಕರ್ತರೊಂದಿಗೆ ಸಭೆ ನಡೆಸುತ್ತಿರುವುದಾಗಿ ತಿಳಿಸಿದರು ರಾಮನಗರ ಉಪ ಚುನಾವಣೆ ಅಭ್ಯರ್ಥಿ ಆಯ್ಕೆ ಸಂಬಂಧ ಕಾರ್ಯಕರ್ತರೆ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದರು

ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟವತಿ ರಾಮನಾಥ್ ಕೋವಿಂದ್ ಅವರು ಪ್ರಮಾಣ ವಚನ ಬೋಧಿಸಿದರು ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರ ಅವಧಿ ನಿನ್ನೆಗೆ ಕೊನೆಗೊಂಡಿತ್ತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಪ ಸಚಿವ ರಾಜನಾಥ್ ಸಿಂಗ್ ಪಣಕಾಸು ಸಚಿವ ಅರುಣ್ ಜೇಟ್ಲ ಸೇರಿದಂತೆ ಪಲವಾರು ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು

ಚಿಕ್ಕಬಳ್ಳಾಮರ ಜಿಲ್ಲೆಯ ಆರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೇಂದ್ರಸರ್ಕಾರದ ರಾಷ್ವೀಯ ನಗರ ಜೀವನೋಪಯ ಅಭಿಯಾನ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಈ ಯೋಜನೆಯಡಿ ನಗರ ಸಭೆ ವ್ಯಾಪ್ತಿಯಲ್ಲಿನ ನಂದಿ ನಿರಂತರ ಉಳಿತಾಯ ಗುಂಮಗಳ ಒಕ್ಕೂಟ ಆವರ್ತಕ ನಿಧಿ ಪಡೆದುಕೊಂಡಿದ್ದು

ಈ ಬಗ್ಗೆ ಆಕಾಶವಾಣಿಯೊಂದಿಗೆ ಒಕ್ಕೂಟದ ಸದಸ್ನೆ ಹಾಗೂ ಫಲಾನುಭವಿ ಮಹಿಳೆ ರಾಜೇಶ್ವರಿ ತಮ್ನ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ

ನಾಗವಳ್ಳಿ ಒತ್ತಲಗುಡ್ಡ ಅಯ್ಯನಮರ ಹಾಗೂ ಕೊಕ್ಕನಹಳ್ಳಿ ಸಂಪರ್ಕಿಸುವ ಈ ರಸ್ತೆಯಿಂದ ಆರ್ಥಿಕ ಚಟುವಟಿಕೆಗೆ ಅನುಕೂಲವಾಗಿದೆ ಯೋಜನೆ ಕುರಿತಂತೆ ಆಕಾಶವಾಣಿಯೊಂದಿಗೆ ಕೊಕ್ಕನಹಳ್ಳಿ ನಿವಾಸಿ ಮಹದೇವ ಶೆಟ್ಟಿ ತಮ್ಮ ಅಭಿಪ್ರಾಯ ಪಂಚಿಕೊಂಡಿದ್ದಾರೆ

ಇದರಿಂದಾಗಿ ಎರಡು ವರ್ಷಗಳ ಹಿಂದೆ ಸ್ವಚ್ದ ನಗರ ಎಂಬ ಪೆಸರುವಾಸಿಯಾಗಿದ್ದ ಅರಮನೆ ನಗರಿಯ ರಸ್ತೆಗಳಲ್ಲಿ ತ್ಯಾಜ್ನ ತುಂಬಿದ್ದು ನೈರ್ಮಲ್ಯ ಸಮಸ್ನೆ ಎದುರಾಗಿದೆ ದಸರಾ ಮಹೋತ್ಸವಕ್ಕೆ ಸಿದ್ದತೆಗಳು ಸಾಗಿರುವಂತೆ ಪೌರ ಕಾರ್ಮಿಕ ಸಂಘಟನೆಗಳು ಧರಣಿ ನಡೆಸುತ್ತಿದ್ದು ಕೂಡಲೇ ತಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ

ಇಂಜಿನಿಯರ್ ನಾಗೇಶ್ ಬಂಧಿತ ಆರೋಪಿ

ಬೆಂಗಳೂರಿನಲ್ಲಿಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಪ್ರಧಾನಮಂತ್ರಿ ನರೇಂದ್ರಮೋದಿ ನೇತೃತ್ವದ ಕೇಂದ್ರಸರ್ಕಾರ ರಾಫೆಲ್ ಯುದ್ದ ವಿಮಾನ ಖರೀದಿ ಸಂಬಂಧ ಪ್ರಾನ್ಸ್ ಸರ್ಕಾರದೊಂದಿಗೆ ಮಾಡಿಕೊಂಡಿರುವ ಒಪ್ಪಂದದಲ್ಲಿ ಭಾರೀ ಭ್ರಷ್ಟಾಚಾರವಾಗಿದೆ ಎಂದು ಆರೋಪಿಸಿದರು

ದಾವಣಗೆರೆಯಲ್ಲಿಂದು ನಿವೃತ್ತ ನೌಕರರು ಬೃಹತ್ ಪ್ರತಿಭಟನೆ ನಡೆಸಿ ಪಳೆ ಪಿಂಚಣಿ ಪದ್ದತಿ ಜಾರಿಗೆ ಆಗ್ರಹಿಸಿದರು